ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯೋಧರ ಪರಾಕ್ರಮವನ್ನು ಸ್ಕರಿಸಿದ ಪ್ರಧಾನಮಂತಿ ನರೇಂದ ಮೋದಿ ವೀರ ಯೋಧರಿಗೆ ನಮನ

ಇಂದು ಕಾರ್ಗಿಲ್ ವಿಜಯ ದಿನ ಹುತಾತ್ಮ ಯೋಧರಿಗೆ ರಾಷ್ಟ ಪತಿ ಉಪರಾಷ್ಟ ಪತಿ ಸೇರಿದಂತೆ ದೇಶದೆಲ್ಲೆದೆ ಗಣ್ಯರ ಶ್ರದ್ದಾಂಜಲಿ ಸೇನೆಯ ಪರಾಕ್ರಮಕ್ಕೆ ಶ್ಲಾಘನೆ

ಕರ್ನಾಟಕದಲ್ಲಿ ಒಂದು ವರ್ಷ ಪೂರ್ವೆಸಿದ ಬಿ ಎಸ್ ಯಡಿಯೂರಪ್ಪ ನೇತ್ಪತ್ವದ ಬಿಜೆಪಿ ಸರ್ಕಾರ ನಾಳೆ ಸಾಧನೆಗಳ ಕಿರುಹೊತ್ತಿಗೆ ಬಿದುಗಡೆ

ಅಸ್ಪಾಂ ಮತ್ತು ಬಿಹಾರ ರಾಜ್ಯಗಳಲ್ಲಿ ಮುಂದುವರಿದ ಪ್ರವಾಹ ಪರಿಸ್ಥಿತಿ

ಕಾರ್ಗಿಲ್ ಯುದ್ದ ನಡೆದ ಪರಿಸ್ಥಿತಿಯನ್ನು ಭಾರತ ಎಂದಿಗೂ ಮರೆಯಲಾಗದು ವೀರ ಸ್ಟೈನಿಕರು ತೋರಿದ ಪರಾಕ್ರಮ ಭಾರತ ತೋರಿದ ಶೌರ್ಯಕ್ಕೆ ವಿಶ್ವವೇ ಸಾಕ್ವಿಯಾಯಿತು ಇಂದು ನಾನು ಸಮಸ್ತ ದೇಶ ಬಾಂಧವರ ಪರವಾಗಿ ನಮ್ಮ ವೀರ ಯೋಧರ ಜೊತೆಜೊತೆಗೆ ಅವರಿಗೆ ಜನ್ಮ ನೀಡಿದ ವೀರ ಮಾತೆಯರಿಗೂ ನಮಿಸುತ್ತೇನೆ ಎಂದು ಹೇಳಿದರು

ಈ ವಿಚಾರವನ್ನು ನಾವು ಎಂದಿಗೂ ಮರೆಯಬಾರದು ಹಾಗಾಗಿ ನಮ್ಮ ಆಚಾರ ವಿಚಾರಗಳು ಮತ್ತು ನಡೆ ನುಡಿ ನಮ್ಮ ಗೌರವ ನಮ್ಮ ಗುರಿ ಎಲ್ಲವೂ ಪರೀಕ್ಷೆಗೊಳಪಡುತ್ತವೆ

ಇಂದು ಇಡೀ ರಾಷ್ಟ ಕೊರೊನಾ ವೈರಸ್ ಸಾಂಕ್ರಾಮಿಕ ರೋಗದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡುತ್ತಿದೆ ಅನ್ಯ ದೇಶಗಳಿಗೆ ಹೋಲಿಸಿದರೆ ಚೇತರಿಕೆ ಪ್ರಮಾಣ ಹೆಚ್ಚಿದ್ದು ಮರಣ ಪ್ರಮಾಣ ಕೂಡ ಅತ್ಯಂತ ಕಡಿಮೆಯಿದೆ ಈ ಸಮಯದಲ್ಲಿ ಪಾಲಿಸಬೇಕಾದ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳಂತೆ ನಾವು ನಡೆದುಕೊಳ್ಳುವುದು ಮುಖ್ಯವಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ಸ್ವಾವಲಂಬನೆ ಕುರಿತು ಮಾತನಾಡಿದ ಪ್ರಧಾನಿ ಅವರು ಲಡಾಕ್ ಮತ್ತು ಕಛ್ ಪ್ರದೇಶಗಳನ್ನು ಉದಾಹರಿಸಿ ಲಡಾಕ್ನಲ್ಲಿ ಏಪ್ರಿಕಾಟ್ ಹಣ್ಣಿನ ಫಸಲನ್ನು ತೆಗೆಯಲಾಗುತ್ತಿದೆ ಈ ಹಣ್ಣನ್ನು ಒಣಗಿಸಲು ಎಪ್ರಿಕಾಟ್ ಡ್ರೈಯರ್ ಮತ್ತು ಸ್ವೇಸ್ ಹೀಟರನ್ನು ಅವಿಷ್ಕಾರ ಮಾದಿ ಬಳಸುತ್ತಿದ್ದಾರೆ ಕಛ್ನಲ್ಲಿ ರೈತರು ಡ್ರಾಗನ್ ಫ್ರೂಟ್ ಕೃಷಿಯಲ್ಲಿ ರೈತರು ತೊಡಗಿದ್ದಾರೆ

ಇದೇ ರೀತಿ ಬಿಹಾರದಲ್ಲಿಯೂ ಕೆಲ ಯುವಕರು ಮುತ್ತಿನ ಕೃಷಿ ಆರಂಭಿಸಿ ಸಾಕಷ್ಟು ಆದಾಯ ಗಳಿಸುತ್ತಿದ್ದಾರೆ

ಕೆಲವು ದಿನಗಳಲ್ಲಿ ರಕ್ಷಾಬಂಧನದ ಪವಿತ್ರ ಹಬ್ಬ ಬರಲಿದೆ

ಇದರ ನಡುವೆ ಮಳೆಗಾಲದ ಋತುವಿನಲ್ಲಿ ನಾವಿದ್ದೇವೆ

ಎಸ್ ಯುಡಿಯೂರಪ್ಪ ಇಡೀ ದೇಶವನ್ನು ರಕ್ಷಣೆ ಮಾಡಿದ ಕಾರ್ಗಿಲ್ ಯೋಧರ ಸಾಹಸಗಾಥೆ ಯುವ ಪೀಳಿಗೆಗೆ ಎಂದಿಗೂ ಸ್ಪೂರ್ತಿ ಎಂದು ಹೇಳಿದರು ಬಸವರಾಜ್ ಬೊಮ್ಮಾಯಿ ಜೊತೆಗಿದ್ದರು

ಎಸ್ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಬಂಡಾಯ ಮತ್ತು ಪಕ್ಷಾಂತರದ ನಂತರ ಸಮ್ಮಿಶ್ರ ಸರ್ಕಾರ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡು ಪತನಗೊಂದು ಹೊಸ ಸರ್ಕಾರ ರಚನೆಯಾಗಿತ್ತು

ಎಸ್ ಯಡಿಯೂರಪ್ಪ ಅವರು ಸರ್ಕಾರದ ಸಾಧನೆಗಳ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿದ್ದಾರೆ

ಕೊರೊನಾ ಸೋಂಕಿನಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಬೆಂಗಳೂರಿನ ವಿದ್ಯುತ್ ಚಿತಾಗಾರಗಳಲ್ಲಿ ಅಂತ್ಯ ಸಂಸ್ಕಾರದ ಸಂಪೂರ್ಣ ಶುಲ್ಕ ರದ್ದು ಮಾಡಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ ಬೆಂಗಳೂರು ನಗರದಲ್ಲಿ ಕೋವಿಡ್ನಿಂದ ಮ್ಮತಪಟ್ಟವರು ಬಿಬಿಎಂಪಿ ನಿಗದಿಪಡಿಸಿರುವ ಶುಲ್ಕವನ್ನು ಅಂತ್ಯಸಂಸ್ಕಾರ ಪ್ರಕ್ರಿಯೆಗೆ ನೀಡಬೇಕಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ

ಬಿಹಾರದಲ್ಲಿಯೂ ಪ್ರವಾಹ ಪರಿಸ್ಥಿತಿ ಗಂಭೀರವಾಗಿದ್ದು ದರ್ಭಾಂಗ ಮುಜಾಫರ್ಪುರ್ ಗೋಪಾಲ್ಗಂಜ್ ಸೀತಾಮಹರಿ ಸುಪಾಲ್ ಮತ್ತು ಪಶ್ಚಿಮ ಚಂಪಾರಣ್ ಜಿಲ್ಲೆಗಳು ಪ್ರವಾಹ ಪ್ರವಾಹಿವೆ